ಗ್ರಾಮೀಣಾಭಿವೃದ್ದಿ ಬಗ್ಗೆ ಗಾಂಧೀಜಿ ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ

ಸಿಬಿಐನ ವಿಶೇಷ ನ್ನಾಯಾಧೀತ ಎಸ್

ಯಾಧವ್ ತೀರ್ಪು ಶ್ರಕಟಿಸಿ ಆರೋಪಿಗಳ ವಿರುದ್ದ ಬಲವಾದ ಸಾಕ್ಷ್ಮಗಳಿಲ್ಲ ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣ ಪೂರ್ವ ನಿಯೋಜಿತವಲ್ಲ ಎಂದು ಹೇಳಿದ್ದಾರೆ

ಮಾಜಿ ಉಪಪ್ರಧಾನಿ ಎಲ್

ಅಡ್ವಾಣಿ ಕೇಂದ್ರ ಮಾಜಿಸಚಿವರಾದ ಮುರಳೀ ಮನೋಹರ್ ಜೋಶಿ ಉಮಾಭಾರತಿ

ನ್ಣಾಯಾಲಯದ ತೀರ್ಪನ್ನು ಸ್ವಾಗತಿಸುವುದಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಪ್ರತಿಕ್ರಿಯಿಸಿದ್ದಾರೆ ಬಿಜೆಪಿ ಹಿರಿಯ ಮುಖಂಡ ಎಲ್

ಸತ್ತಮೇವ ಜಯತೇ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ

ಸುಧಾಕರ್ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆ ಎಸ್

ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ತಿ ಸಿ ಟಿ ರವಿ ನ್ಯಾಯಾಲಯದ ತೀರ್ಪನ್ನು ಸ್ವಾಗತಿಸುವುದಾಗಿ ಹೇಳಿದ್ದಾರೆ

ಎಸ್ ಯಡಿಯೂರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಇಂದು ಜರುಗಿತು ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಕೃಷಿ ಸಚಿವ ಬಿ

ಪಾಟೀಲ್ ಮುಖ್ಯ ಕಾರ್ಯದರ್ಶಿ ಟಿ ಎಂ ವಿಜಯ ಭಾಸ್ಕರ್ ಮತ್ತಿತರ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು

ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಯೋಜನೆ ಬಳಸಿಕೊಂಡು ಕೃಷಿಕರನ್ನು ರೈತೋದ್ಯಮಿಗಳನ್ನಾಗಿ ಮಾಡಲು ನವೋದ್ಯಮ ನೀತಿ ತರಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೃಷಿ ತಜ್ಜ ಡಾ ಅಯ್ಲಪ್ಪನ್ ನೇತೃತ್ವದ ಸಮಿತಿ ರಚಿಸಲಾಗಿದೆ ಎಂದು ಕೃಷಿ ಸಚಿವ ಬಿಸಿ ಪಾಟೀಲ ಹೇಳಿದ್ದಾರೆ

ಸದಾನಂದಗೌಡ ಹೇಳಿದ್ದಾರೆ ಈ ನಿಟ್ಟನಲ್ಲಿ ರಸಗೊಬ್ಬರ ದಾಸ್ತಾನನ್ನು ಪ್ರತಿಯೊಂದು ರಾಜ್ಯಕ್ಕೂ ಸಕಾಲದಲ್ಲಿ ತಲುಪಿಸಲು ಭಾರತೀಯ ರೈಲ್ವೆ ತಮ್ಮ ಸಚವಾಲಯಕ್ಕೆ ಸಕ್ರಿಯ ಬೆಂಬಲ ನೀಡುತ್ತಿದೆ ಎಂದು ಅವರು ಶ್ಲಾಘಿಸಿದ್ದಾರೆ

ಸಕ್ಕರೆ ಅಂತ ಇರುವ ಸಸ್ಕೋತ್ಪನ್ನಗಳಾದ ಕಬ್ಬು ಕಬ್ಬಿನ ತ್ಯಾದ್ಯವಾದ ಕಾಕಂಬಿ ಗೋಧಿ ಜೋಳ ಮೆಕ್ಕೆಜೋಳ ಇತ್ಯಾದಿಗಳಿಂದ ಎಥೆನಾಲ್ನ್ನು ಹರಿಹರ ಸ್ಥಾವರದಲ್ಲಿ ಉತ್ಪಾದಿಸಲಾಗುತ್ತದೆ ಎಂದು ಎಂಆರ್ಪಿಎಲ್ ಪ್ರಕಟಣೆಯಲ್ಲಿ ತಿಳಿಸಿದೆ

ಎಂ ಉದಾಸಿ ಹೇಳಿದ್ದಾರೆ

ತಾಲ್ಲೂಕಿನ ಕೆರೆಕ್ಕಾತನಹಳ್ಳಿ ಶ್ರೀಂಗೇರಿ ಮಲ್ಲಿಗಾರ ಇನಾಂ ದ್ಯಾಮನಕೊಪ್ಪ ಕೋಣನಕೇರಿ ಮಾವಕೊಪ್ಪ ಗ್ರಾಮಗಳು ಈಯೋಜನೆಗೆ ಆಯ್ಲೆಗೊಂಡಿವೆ ಎಂದು ಮಾಹಿತಿ ನೀಡಿದ್ದಾರೆ ಗ್ರಾಮೀಣರಮನೋವಿಕಾಸ ಆರೋಗ್ಯ ಸಾಮಾಜಿಕ ಬೆಳವಣಿಗೆ ಸಮುದಾಯದ ಶ್ರಗತಿ ಆರ್ಥಿಕಅಭಿವೃದ್ದಿ ಪರಿಸರ ಜವಾಬ್ದಾರಿ ಒಳಗೊಂಡ ಮಾದರಿ ಗ್ರಾಮ ಮಾಡುವುದು ಯೋಜನೆಯ ಉದ್ದೇಶ ಆಯ್ಕೆಗೊಂಡ ಗ್ರಾಮಗಳಲ್ಲಿ ಕುಡಿಯುವ ನೀರು ಮೂಲ ಸೌಕರ್ಯಗಳ ಅಭಿವೃದ್ಧಿರಸ್ತೆ ನಿರ್ಮಾಣ ಕಾಮಗಾರಿ ಮುಂತಾದವುಗಳನ್ನು ಕೈಗೊಳ್ಳಲಾಗುತ್ತದೆ ಎಂದು ಸಿ ಎಂ ಉದಾಸಿತಿಳಿಸಿದ್ದಾರೆ ಯಾದಗಿರಿ ಜಿಲ್ಲೆಯಲ್ಲಿ ನಿರ್ಮಾಣಗೊಂಡಿರುವ ಕೈಗಾರಿಕಾ ಪ್ರದೇಶಕ್ಕೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದ್ದು ಉದ್ಮಿಗಳು ಶೀಘವಾಗಿ ಚಟುವಟಕೆಗಳನ್ನು ಆರಂಭಿಸಲು ಸೂಕ್ತ ತ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಡಾ ರಾಗಪ್ರಿಯಾ ಆರ್ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು ಕಡೇಚೂರು ಕೈಗಾರಿಕಾ ಪ್ರದೇಶದಲ್ಲಿ ನಿವೇಶನ ಪಡೆದ ಕೈಗಾರಿಕೋದ್ಯಮಿಗಳ ಸಮಸೈಗಳನ್ನು ಅಲಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಕೈಗಾರಿಕಾ ಚಟುವಟಿಕೆಗಳು ಆರಂಭವಾದಲ್ಲಿ ಜಿಲ್ಲೆಯ ಜನರಿಗೆ ಉದ್ಯೋಗ ದೊರೆಯಲಿದೆ ಉದ್ಯಮಿಗಳಿಗೆ ಸಮಸ್ಯೆಗಳಿದ್ದಲ್ಲಿ ಅವುಗಳನ್ನು ಬಗೆಹರಿಸಿಕೊಳ್ಳಲು ಜಿಲ್ಲಾ ಕೈಗಾರಿಕಾ ಕೇಂದ್ರ ನೆರವು ನೀಡಬೇಕು ಎರಡರಿಂದ ಮೂರು ತಿಂಗಳಲ್ಲಿ ಕೈಗಾರಿಕೆಗಳನ್ನು ಆರಂಭಿಸುವ ವಾತಾವರಣ ಸೃಷ್ಟಿಯಾಗಬೇಕು ಎಂದರು

ಸುರಕ್ಷತೆ ಮತ್ತು ಲಭ್ಯತೆ ದೃಷ್ಟಿಯಿಂದಲೂ ಸಾಕಷ್ಟು ಅನುಕೂಲವಾಗಲಿದೆ ಎಂದು ಹೇಳಿದರು